ಶ್ರೀರಾಮುಲು

ಶಾಲೆ ಕಾಲೇಜುಗಳು ತೆರೆಯುವುದಿಲ್ಲ

ಕೇಂದ್ರ ಸರ್ಕಾರ ಕೊರೊನಾ ಸೋಂಕು ಕುರಿತಾದ ವಲಯವಾರು ಪರಿಷ್ಟ್ರತ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು

ರಾಜ್ಯದ ಮೈಸೂರು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಕೆಂಪುವಲಯ ಪಟ್ಟಿಲ್ಲಿವೆ

ಬಳ್ಳಾರಿಯಲ್ಲಿ ಕೊರೊನಾ ಸೋಂಕಿಗೆ ಒಳಗಾಗಿದ್ದ ಮತ್ತಿಬ್ಬರು ಇಂದು ಗುಣಮುಖರಾಗಿದ್ದಾರೆ

ಇನ್ನುಳಿದವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸೋಂಕುಮುಕ್ತರಾಗಿರುವವರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಋಣಿಯಾಗಿರುವುದಾಗಿ ತಿಳಿಸಿದ್ದಾರೆ

ನಂತರ ಅವರು ಸೀಲ್ಡೌನ್ ಪ್ರದೇಶಗಳ ಜನರಿಗೆ ಅಗತ್ಯ ವಸ್ತುಗಳು ಸೂಕ್ತವಾಗಿ ತಲುಪುವಂತೆ ತ್ರಮ ಕೈಗೊಳ್ಳಬೇಕು ಕುಡಿಯುವ ನೀರಿನ ಸಮಸ್ಯೆ ಉದ್ಧವಿಸದಂತೆ ಸೂಕ್ತ ತ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ರಾಯಚೂರು ಜಿಲ್ಲೆಯಿಂದ ಬೇರೆ ರಾಜ್ಯಗಳಗೆ ಗುಳೆಹೋಗಿರುವವರು ವಾಪಸ್ ಬರಲು ಹಾಗೂ ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಅನ್ಯ ರಾಜ್ಯದವರು ತಮ್ಮ ಊರುಗಳಗೆ ತೆರಳಲು ಜಿಲ್ಲಾಡಳಿತದಿಂದ ಉಚಿತ ಸಹಾಯವಾಣಿ ವ್ಯವಸ್ಥೆ ಕಲ್ಪಿಸಲಾಗಿದೆ

ದಕ್ಷಿಣಕನ್ನಡ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ನಿವಾರಣೆ ಉದ್ದೇಶದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಜಿಲ್ಲೆಯ ಕೆಲವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಿಡಿಒಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ಯಶಸ್ವಿಗೊಳಿಸಲು ಜನರ ಸಹಕಾರ ಅತ್ಯಗತ್ಯವಾಗಿದ್ದು ಜನ ಸ್ವಯಂ ನಿಯಂತ್ರಣಕ್ಕೆ ಒಳಗಾಗಬೇಕು ಸೋಂಕು ತಡೆಗಟ್ಟಲು ಪ್ರತಿಯೊಬ್ಬರ ಸಪಕಾರ ಬೇಕಾಗಿದೆ

ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಪಕ ಅಧಿಕಾರಿ ಶ್ರೀಧರ್ ಬಾರೇಕರ್ ಕೊರೊನಾ ಸೋಂಕು ಪತ್ತೆಗೆ ಗಂಟಲು ದ್ರವ್ಯ ಸಂಗ್ರಹಿಸುವ ಕೇಂದ್ರವನ್ನು ಸ್ವಂತ ಪಣದಿಂದ ತೆರೆದು ಮಾದರಿಯಾಗಿದ್ದಾರೆ ಕೊರೊನಾ ಸೈನಿಕರು ವೈದ್ಯಕೀಯ ಸಿಬ್ಬಂದಿ ಪೊಲೀಸರನ್ನು ಒಳಗೊಂಡಂತೆ ತಾಲೂಕಿನ ಜನರ ಮಾದರಿ ಸಂಗ್ರಹಿಸುವ ಕೇಂದ್ರವನ್ನು ಸ್ಥಾಪಿಸಿ ಇದನ್ನು ತಾಲೂಕು ಆಸ್ಪತ್ರೆಗೆ ಹಸ್ತಾಂತರಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಉಲ್ಲಂಘಿಸಿದ ಕಾರಣಕ್ಕಾಗಿ ವಶಪಡಿಸಿಕೊಳ್ಳಲಾದ ವಾಹನಗಳನ್ನು ಇಂದಿನಿಂದ ಮಾಲೀಕರಿಗೆ ಹಿಂತಿರುಗಿಸಲಾಗುತ್ತಿದೆ ಎಂದು ಹುಬ್ಬಳ್ಳಿ ಧಾರವಾಡ ಹೊಲೀಸ್ ಆಯುಕ್ತ ಆರ್

ದಂಡ ಕಟ್ಟಿಸಿಕೊಂಡು ವಾಪನಗಳನ್ನು ಮಾಲೀಕರ ಸುಪರ್ದಿಗೆ ನೀಡಲಾಗುತ್ತಿದ್ದು

ಮಾರಣಾಂತಿಕ ಕೊರೊನಾ ವೈರಾಣು ಸೋಂಕು ನಿಯಂತ್ರಣ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಕೊರೊನಾ ಸೈನಿಕರ ಕಾರ್ಯಪಡೆ ಮಹಿಳೆಯರ ಸಮಸ್ಥೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಶೀ ವಾರಿಯರ್ಸ್ ಎಂಬ ವಿಭಾಗ ತೆರೆದಿದೆ ಎಂದು ಈ ಕಾರ್ಯಪಡೆಯ ಮುಖ್ಖಜ್ಜೆ ಮಾಳವಿಕಾ ಅವಿನಾಶ್ ತಿಳಿಸಿದ್ದಾರೆ

ಈ ಬಸ್ನಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗುವ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಲಾಗಿದೆ ಅವರು ನಂತರ ನಾಲ್ಕು ಸಾರಿಗೆ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಇಂಧನ ಮಿತವ್ದಯ ಸಾಧಿಸಿದ ತಲಾ ಒಬ್ಬ ಚಾಲಕರಿಗೆ ವೈಯಕ್ತಿಕವಾಗಿ ಚಿನ್ನದ ಪದಕ ನೀಡುವುದಾಗಿ ಅವರು ಪ್ರಕಟಿಸಿದರು

ಸಾರಿಗೆ ಸಿಬ್ಬಂದಿ ಕಡ್ಡಾಯವಾಗಿ ಸುರಕ್ಷಿತ ಸಾಧನಗಳನ್ನು ಬಳಸಬೇಕು ಎಂದು ಲಕ್ಷ್ಣ ಸವದಿ ಸೂಚಿಸಿದರು

ಈ ಸಂಬಂಧ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ವಿವಿಧ ರಾಜ್ಯಗಳ ಜೊತೆ ಸಮನ್ವಯ ಸಾಧಿಸಿ ಸುಗಮವಾಗಿ ಜನರನ್ನು ಕರೆಸಿಕೊಳ್ಳುವ ಪಾಗೂ ಕಳುಹಿಸಿಕೊಡುವ ವ್ಯವಸ್ನೆ ಕಲ್ಲಿಸಲಾಗುವುದು ಲಾಕ್ಡೌನ್ನಿಂದಾಗಿ ಇತರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಿಲುಕಿರುವ ಕರ್ನಾಟಕದವರನ್ನು ವಾಪಸ್ ಕರೆತರುವ ಒಟ್ಟಾರೆ ಜವಾಬ್ದಾರಿಯನ್ನು ಹಿರಿಯ ಐಎಎಸ್ ಅಧಿಕಾರಿ ಡಾ ರಾಜ್ಕುಮಾರ್ ಖತ್ರಿ ಹಾಗೂ ಐಪಿಎಸ್ ಅಧಿಕಾರಿ ಅರುಣ್ ಜೆ ಪಿ ಚಕ್ರವರ್ತಿ ಅವರಿಗೆ ವಹಿಸಲಾಗಿದೆ ಕರ್ನಾಟಕದಿಂದ ಇತರ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ತೆರಳುವ ಜನರ ಪ್ರಯಾಣದ ಉಸ್ತುವಾರಿಯನ್ನು ಹಿರಿಯ ಐಎಎಸ್ ಅಧಿಕಾರಿ ಎನ್ ಮಂಜುನಾಥ್ ಪ್ರಸಾದ್ ಐಪಿಎಸ್ ಅಧಿಕಾರಿ ಪಿ ಎಸ್

ಲಾಕ್ಡೌನ್ ಸಂದರ್ಭದಲ್ಲಿ ಬಡ ಕುಟುಂಬಗಳ ಅನುಕೂಲಕ್ಷಾಗಿ ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ ಕೇಂದ್ರ ಸರ್ಕಾರ ಮೂರು ತಿಂಗಳ ಕಾಲ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡುತ್ತಿದೆ ಈ ಕುರಿತು ಗ್ರಾಮೀಣ ಭಾಗಗಳ ಜನರಿಂದ ಸಂತಸ ವ್ಯಕ್ತವಾಗುತ್ತಿದೆ ಯೋಜನೆಯ ಫಲಾನುಭವಿ ಕೊಪ್ಪಳ ಜಿಲ್ಲೆಯ ಮಧುರಾ ಕರ್ಣಮ್ ಆಕಾಶವಾಣಿಯೊಂದಿಗೆ ತಮ್ನ ಅನಿಸಿಕೆ ಹಂಚಿಕೊಂಡಿದ್ದಾರೆ

ಈ ಕುರಿತು ಟ್ವೀಟ್ ಮಾಡಿರುವ ಅವರು ವಿಕ್ಷೋರಿಯಾ ಆಸ್ವತ್ರೆಯಲ್ಲಿ ಸೋಂಕು ನಿಯಂತ್ರಣಕ್ಕೆ ತೆಗೆದುಕೊಂಡಿರುವ ಕ್ರಮಗಳನ್ನು ಗುರುತಿಸಿ ಇಲ್ಲಿನ ಮಾದರಿಯನ್ನು ಎಲ್ಲರು ಅನುಸರಿಸಬೇಕೆಂದು ಹೇಳಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಪಗಲಿರುಳು ದುಡಿಯುತ್ತಿರುವ ಆರೋಗ್ಯ ಸಿಬ್ಬಂದಿಯ ತ್ರಮ ಸಾರ್ಥಕವಾಗಿದ್ದು ಸಂತೃಪ್ತಿಯ ಭಾವನೆ ಮೂಡಿಸಿದೆ ಎಂದು ಹೇಳಿದ್ದಾರೆ

ಭಾಗವಹಿಸಬಯಸುವ ಚೆಸ್ ಆಟಗಾರರು ಐವತ್ತು ರೂಪಾಯಿ ದೇಣಿಗೆ ನೀಡುವ ಮೂಲಕ ಮೊದ್ಯೆಲ್ ಪ್ರೀಮಿಯರ್ ಲೀಗ್ ಗೇಮಿಂಗ್ ವೇದಿಕೆಯಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದು ದೇಶದ ಚೆಸ್ ಆಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಂದ್ಧಾವಳಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಕ್ರೀಡಾ ಸಚಿವ ಸಿ ಟಿ ರವಿ ಮನವಿ ಮಾಡಿದ್ದಾರೆ

ಪಂದ್ಯದ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ಮೌಲ್ಯದ್ದಾಗಿದ್ದು ಎಲ್ಲ ಬಹುಮಾನಗಳ ಒಟ್ಟು ಮೊತ್ತ ಹತ್ತು ಲಕ್ಷ ರೂಪಾಯಿಗಳಾಗಿವೆ

ಕಾರವಾರ ತಾಲೂಕಿನ ಬರ್ಗಲ್ ಅರಣ್ಣ ವಲಯದಲ್ಲಿ ಕಡವೆ ಬೇಟೆಯಾಡಿದ ಆರೋಪದ ಮೇಲೆ ಮೂವರು ಆರೋಪಿಗಳನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿ ಬಂಧಿಸಿದ್ದಾರೆ

ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಬೆಸೂರು ನಿಲುವಾಗಿಲು ಗ್ರಾಮದಲ್ಲಿ ಹೇಮಾವತಿ ನದಿಯ ಹಿನ್ನೀರಿನಲ್ಲಿ ಈಜಲು ಹೋದ ಸೈನಿಕ ಸೇರಿ ಇಬ್ಬರು ಸಾವನ್ನಪ್ಪಿದ್ದಾರೆ